ತಮ್ಮಣ್ಣ ನಿರ್ಧಾರ ವಾರ್ತೆಗಳ ವಿವರ ದೇತದ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದುಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ನವ ದೆಹಲಿಯಲ್ಲಿ ನಿನ್ನೆ ಮುಕ್ತಾಯಗೊಂಡ ಬಿಜೆಪಿ ಕಾರ್ಯಕಾರಿಣಿಯ ಸಮಾರೋಪ ಭಾಷಣ ಮಾಡಿದ ಪ್ರಧಾನಿ ಅಭಿವೃದ್ಧಿಯ ಜೊತೆ ಸರ್ಕಾರ ಸಾಗಲಿದ್ದು ದೇಶದ ವೈಭವವನ್ನು ಸರಳತೆಯ ಅಡಿಗಳ್ಲಿನ ಮೇಲೆ ನೋಡಲು ಬಯಸುತ್ತದೆ ಎಂದು ತಿಳಿಸಿದ್ದಾರೆ ಪಕ್ಷದ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಕಾರ್ಯಕಾರಿಣಿಯಲ್ಲಿ ಪ್ರಧಾನಿ ಭಾಷಣದ ವಿವರಗಳನ್ನು ಮಾಧ್ಯಮಗಳಿಗೆ ನೀಡಿ ಕಾಂಗ್ರೆಸ್ ನಾಯಕತ್ವವನ್ನು ಯಾವ ಪ್ರತಿಪಕ್ಷಗಳೂ ಒಪ್ಪಿಕೊಳ್ಳಲು ಸಿದ್ದವಿಲ್ಲ ಎಂದು ಟೀಕಿಸಿದರು ಅಜೇಯ ಭಾರತ ಅಟಲ್ ಬಿಜೆಪಿ ಎಂಬ ಫೋಷವಾಕ್ಯವನ್ನು ಪ್ರಧಾನಿ ನೀಡಿದ್ದಾರೆ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಗೌರವಾರ್ಥ ಈ ಘೋಷಣೆಗಳಾಗಿವೆ ಎಂದು ರವಿಶಂಕರ್ ಪ್ರಸಾದ್ ತಿಳಿಸಿದರು ಬಡತನದಿಂದ ಮುಕ್ತಗೊಂಡ ನವಭಾರತದ ಕನಸು ನನಸಾಗಿಸುವ ಆಶಯವನ್ನು ಬಿಜೆಪಿ ರಾಜಕೀಯ ನಿರ್ಣಯ ಹೊಂದಿದೆ ದೆಹಲಿಯಲ್ಲಿ ನಡೆದ ಬಿಜೆಪಿ ರಾಷ್ಟೀಯಕಾರ್ಯಕಾರಿಣಿಯ ಎರಡನೇ ದಿನವಾದ ನಿನ್ನೆ ಗೃಹ ಖಾತೆ ಸಚಿವ ರಾಜನಾಥ್ಸಿಂಗ್ ಮಂಡಿಸಿದ ರಾಜಕೀಯ ನಿರ್ಣಯವನ್ನು ಸಭೆ ಅಂಗೀಕರಿಸಿತು

ಪಕ್ಷದ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಮಾಧ್ವಮಗಳೊಂದಿಗೆ ಮಾತನಾಡಿ ನಕಾರಾತ್ಮಕ ರಾಜಕಾರಣವನ್ನು ಜನರು ಬೆಂಬಲಿಸುವುದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ದೇಶದ ಅಭಿವೃದ್ದಿಯ ಬಗ್ಗೆ ಮುನ್ನೋಟ ಕಲ್ಪನೆ ಹೊಂದಿದೆ

ರಾಜ್ಣದ ನೆರೆ ಬಾಧಿತ ಪ್ರದೇಶಗಳ ಸಂತ್ರಸ್ತರ ನೆರವಿಗೆ ಆರ್ಥಿಕ ಸಹಾಯ ಕೋರಲುಮುಖ್ಣಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ರಾಜ್ಯ ನಿಯೋಗ ದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟ ಮಾಡಲಿದೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿ

ಯಡಿಯೂರಪ್ಪ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಲೋಕಸಭೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸಚಿವರಾದ ಆರ್

ದೇಶಪಾಂಡೆ ಕೃಷ್ಣಭೈರೇಗೌಡ ಹಾಗೂ ಎಚ್ ಡಿ ರೇವಣ್ಣ ನಿಯೋಗದಲ್ಲಿ ಇರಲಿದ್ದಾರೆ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಕೊಡಗು ಸೇರಿದಂತೆ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಉಂಟಾಗಿರುವ ನೆರೆಹಾನಿ ವರದಿ ನೀಡಿ ಕೇಂದ್ರದಿಂದ ಹೆಚ್ಚಿನ ನೆರವು ನೀಡುವಂತೆ ನಿಯೋಗ ಪ್ರಧಾನಮಂತ್ರಿ ಅವರಿಗೆ ಮನವಿ ಮಾಡಲಿದೆ ರಾಜ್ಞದ ವಿವಿಧ ಕಾರಾಗೃಹಗಳಲ್ಲಿ ಬದಲಾವಣೆ ತರುವ ನಿಟ್ಟನಲ್ಲಿ ಸರಕಾರ ಚಿಂತನೆ ನಡೆಸಿದೆ ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಖೈದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಅವಧಿಪೂರ್ವ ಬಿಡುಗಡೆ ಮಾಡುವ ಕಾರ್ಯಕ್ರಮದಲ್ಲಿ ನಿನ್ನೆ ಅವರು ಮಾತನಾಡಿದರು ಶಿವಮೊಗ್ಗ ಸೇರಿದಂತೆ ಕೆಲವೆಡೆ ಹೊಸ ಕಾರಾಗೃಹಗಳನ್ನು ಕಟ್ಟಲಾಗುತ್ತಿದೆ ಈ ವೇಳೆ ಕೆಲ ಬದಲಾವಣೆ ತರಲಾಗುವುದು ಎಂದು ಹೇಳಿದರು

ಈ ಬಾರಿ ಮತ್ತೆ ಗೃಹ ಸಚಿವನಾದ ಬಳಿಕ ಸನ್ನಡತೆ ಮೇಲೆ ಬಿಡುಗಡೆ ಮಾಡುವ ಕಾರ್ಯ ಮಾಡಲಾಗುತ್ತಿದೆ ಎಂದರು ರಾಜ್ಞದ ವಿವಿಧೆಡೆ ಪೊಲೀಸ್ ರೆಸಿಡನ್ಸಿ ತಾಲೆ ತೆರೆಯಲು ಸರಕಾರದಿಂದ ಅನುದಾನ ಕೊಡಲು ಸಿದ್ದವಿದ್ದೇವೆ ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನ ಕೋರಮಂಗಲದಲ್ಲಿ ಪೊಲೀಸ್ ಪಬ್ಲಿಕ್ ಶಾಲೆಯ ಡಾ

ರಾಧಕೃಷ್ಣ ಬ್ಲಾಕ್ ಕಟ್ಟಡವನ್ನು ನಿನ್ನೆ ಉದ್ಘಾಟಿಸಿ ಮಾತನಾಡಿದ ಅವರು ಪೊಲೀಸ್ ಸಿಬ್ಬಂದಿ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಬೇಕು ಹೀಗಾಗಿ ಇಂಥ ಸಾಕಷ್ಟು ಶಾಲೆಗಳು ತಲೆ ಎತ್ತಬೇಕು ಪೊಲೀಸ್ ಮಕ್ಕಳಗಾಗಿಯೇ ರೆಸಿಡೆನ್ಸಿಯಲ್ ಶಾಲೆ ತೆರೆಯಲು ಸರಕಾರದಿಂದಲೂ ಸಹಕಾರ ನೀಡಲಾಗುವುದು ಎಂದು ಹೇಳಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಪೆಟ್ರೋಲ್ ಡೀಸೆಲ್ ದೆಲೆ ಏರಿಕೆ ವಿರೋಧಿಸಿ ವಿವಿಧಪಕ್ಷಗಳು ಇಂದು ಭಾರತ್ ಬಂದ್ಗೆ ಕರೆ ನೀಡಿವೆ ಬಂದ್ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಧಾರವಾಡ ಮೈಸೂರು ಚಾಮರಾಜನಗರ ಕೋಲಾರ ಚಿಕ್ಕಬಳ್ಲಾಪುರ ಕಲಬುರಗಿ ದಕ್ಷಿಣ ಕನ್ನಡ ರಾಮನಗರ ಗದಗ ವಿಜಯಪುರ ಸೇರಿದಂತೆ ಹಲವು ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಫೋಷಿಸಲಾಗಿದೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿ ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ ರಾಜ್ಯ ಸಾರಿಗೆ ಸಂಸ್ಥೆ ಸೇರಿದಂತೆ ವಿವಿಧ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲ ಸೂಚಿಸಿವೆ ಹಾಸನದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗುತ್ತಿದೆ ಇದರ ವಿರುದ್ಧ ಬಿಜೆಪಿ ಹಾಗೂ ಅದರ ಮೈತ್ರಿಕೂಟದ ಪಕ್ಷಗಳನ್ನು ಹೊರತುಪಡಿಸಿ ಕಾಂಗ್ರೆಸ್ ಕರೆ ನೀಡಿರುವ ಬಂದ್ಗೆ ಹಲವು ಪಕ್ಷಗಳು ಬೆಂಬಲ ಸೂಚಿಸಿವೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವೂ ಕೂಡ ಬಂದ್ ಬೆಂಬಲಿಸುವುದಾಗಿ ಹೇಳಿದರು ವಿವಿಧ ಪಕ್ಷಗಳು ಇಂದು ಕರೆ ನೀಡಿರುವ ಭಾರತ್ ಬಂದ್ನ್ನು ಬಿಜೆಪಿ ಸಂಪೂರ್ಣವಾಗಿ ವಿರೋಧಿಸಲಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ನೆಪವಾಗಿಟ್ಟುಕೊಂಡು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ ಆದರೆ ಬೆಲೆ ಏರಿಕೆಗೆ ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಾರಣವಲ್ಲ ಅಂತಾರಾಷ್ಟೀಯ ತೈಲ ಮಾರುಕಟ್ಟೆಯಲ್ಲಿ ಉಂಟಾದ ಬದಲಾವಣೆಯೇ ಇದಕ್ಕೆ ಕಾರಣ ಎಂದರು

ಹೀಗಿರುವಾಗ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಎಂದರು

ಪರಿಷ್ಟತ ದರ ಮುಂದಿನ ವಾರದಿಂದಲೇ ಜಾರಿಗೆ ಬರಲಿದೆ ಎಂದು ಸಾರಿಗೆ ಬಾತೆ ಸಚಿವ ಡಿ

ತಮ್ಮಣ್ಣ ಹೇಳಿದ್ದಾರೆ ಮದ್ದೂರಿನಲ್ಲಿ ನಿನ್ನೆ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು ದಿನೇ ದಿನೇ ಇಂಧನ ಬೆಲೆ ಏರಿಕೆಯಾಗುತ್ತಿದ್ದು ಸಾರಿಗೆ ಸಂಸ್ಕೆಯ ನಾಲ್ಕು ವಿಭಾಗಗಳೂ ನಷ್ಟದಲ್ಲಿವೆ ನಷ್ಟದಲ್ಲಿ ಇಲಾಖೆ ನಿಭಾಯಿಸಲು ಸಾಧ್ಯವಿಲ್ಲ ಹೀಗಾಗಿ ಬಸ್ ಪ್ರಯಾಣ ದರ ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ ಎಂದರು ಕೇಂದ್ರ ಸರ್ಕಾರದ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ ಯಶಸ್ವಿಯಾಗಲು ಮೊದಲು ಉತ್ತರ ಭಾರತದಲ್ಲಿ ಆಸ್ಪತ್ರೆಯ ಸಂಖ್ಯೆ ಹಾಗೂ ಸವಲತ್ತುಗಳನ್ನು ಹೆಚ್ಚಸಬೇಕು ಇಲ್ಲವಾದಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ದಕ್ಷವಾಗಿರುವ ಆರೋಗ್ಯ ವ್ಯವಸ್ಥೆಯ ಮೇಲೆ ಹೆಚ್ಚನ ಹೊರೆಯಾಗಲಿದೆ ಎಂದು ಕೇಂದ್ರ ಆರೋಗ್ಯ ಇಲಾಖೆಯ ಮಾಜಿ ಕಾರ್ಯದರ್ಶಿ ಡಾ ಸುಜಾತಾರಾವ್ ಅಭಿಪ್ರಾಯಪಟ್ಟದ್ದಾರೆ ಕರ್ನಾಟಕ ಬಾಸಗಿ ಆಸ್ಪತ್ರೆಗಳ ಹಾಗೂ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ನಿನ್ನೆ ಆಯೋಜಿಸಿದ್ದ ಕರ್ನಾಟಕ ಆರೋಗ್ಯ ಸಮ್ಮೇಳನದ ಮುಖ್ಯ ಭಾಷಣದಲ್ಲಿ ಅವರು ಮಾತನಾಡುತ್ತಿದ್ದರು

ದೇಶದಲ್ಲಿ ತಯಾರಿಸಿದ ರೇಲ್ವೆ ಡಬ್ಬಿಗಳನ್ನು ಒದಗಿಸುವ ಸಂಬಂಧ ಭಾರತದ ಆರ್ಐಟಇಎಸ್ ಲಿಮಿಟೆಡ್ ಮತ್ತು ಶ್ರೀಲಂಕಾ ಸರ್ಕಾರ ಕೊಲಂಬೊದಲ್ಲಿ ಒಪ್ಪಂದ ಮಾಡಿಕೊಂಡಿವೆ ರೈಲ್ವೆ ವಿಭಾಗದಲ್ಲಿ ಭಾರತ ಶ್ರೀಲಂಕಾ ಈ ಮೊದಲೇ ಮಾಡಿಕೊಂಡಿದ್ದ ಒಪ್ಪಂದದಂತೆ ರಿಯಾಯ್ತಿ ದರದಲ್ಲಿ ಒಂದು ಬಿಲಿಯನ್ ಯುಎಸ್ ಡಾಲರ್ನಷ್ಟು ಯೋಜನೆಗಳನ್ನು ಪೂರ್ಣಗೊಳಿಸಿವೆ ಜೊತೆಗೆ ಜಾಫ ್ನಾ ಮತ್ತು ತಲೈ ಮನ್ನಾರ್ ನಡುವಿನ ರೈಲ್ವೆ ಸಂಪರ್ಕ ಸಾಧಿಸುವ ಕಾರ್ಯವೂ ಇದೇ ಯೋಜನೆಯನ್ವಯ ಪೂರ್ತಿಯಾಗಿದೆ ಕಾಯಕ ದಾಸೋಪ ಮತ್ತು ಅನುಭಾವ ಈ ಮೂರು ಕಾರ್ಯಗಳು ಸರ್ವತ್ರೇಷ್ಠ ಎಂದು ವಿಜಯಪುರ ಜ್ವಾನಯೋಗಾಶ್ರಮದ ತ್ರೀ ಸಿದ್ದೇಶ್ವರ ಸ್ವಾಮೀಜಿ ಹೇಳಿದ್ದಾರೆ

ಈ ಪ್ರಸಾದ ನಿಲಯದ ಕೊಡುಗೆ ಅಪಾರ ಎಂದರು ಪ್ರಸಾದ ನಿಲಯವನ್ನು ಸ್ಥಾಪಿಸಿ ಅಂದು ಹಚ್ಚದ ದೀಪ ಇಂದೂ ಪ್ರಜ್ವಲಿಸುತ್ತಿದೆ ಶತಮಾನದ ಸವಿನೆನಪಿಗಾಗಿ ಇನ್ನು ಮುಂದೆ ನಮ್ಮ ಮನೆಗಳಲ್ಲೂ ಪ್ರಸಾದ ನಿಲಯ ಸ್ಥಾಪನೆಯಾಗಬೇಕು ಕೇವಲ ಮನುಷ್ಠ ಕುಲಕ್ಕೆ ಮಾತ್ರವಲ್ಲ ಪ್ರಾಣಿ ಪಕ್ಷಿಗಳಗೂ ದಾಸೋಹ ಮಾಡಬೇಕು ಎಂದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು